ಮತ್ತು ನಿರ್ಬಂಧಗಳ ಸಡಿಲಿಕೆ ಸೇರಿದಂತೆ ಹಲವು ಸುಧಾರಣಾ ಕ್ರಮಗಳಿಗೆ ಒತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ

ನಿತಿನ್ ಗಡ್ನರಿ

ಹೆಚ್ಚಳ

ಒಟ್ಟು ಪಾಸಿಟಿವ್ ು

ಸಮರ್ಪಣೆ ಬೆಂಗಳೂರು ದೆಹಲಿ ಸೇರಿದಂತೆ ದೇಶದ ವಿವಿಧೆಡೆ ವಿಮಾನಗಳ ಮೂಲಕ ಪುಷ್ವಾರ್ಪಣೆ

ಕೃಷಿ ಮಾರುಕಟ್ಟೆ ಕೃಷಿ ಉತ್ಪನ್ನಗಳ ಮಾರಾಟ ನಿರ್ವಹಣೆ ಕೃಷಿಕ ಸಮುದಾಯಕ್ಕೆ ಸಾಂಸ್ದಿಕ ಸಾಲ ಸೌಲಭ್ಯ ಮತ್ತು ಕೃಷಿ ವಲಯದ ಮೇಲಿರುವ ನಿರ್ಬಂಧಗಳ ಸದಿಲಿಕೆ ಕುರಿತು ಅವರು ವಿಸ್ತೃತ ಸಮಾಲೋಚನೆ ನಡೆಸಿದರು ಕೃಷಿ ವಲಯದಲ್ಲಿ ತಂತ್ರಜ್ಞಾನ ಅಳವಡಿಕೆಗೆ ವಿಶೇಷ ಒತ್ತು ನೀಡಿದ ಪ್ರಧಾನಿ ಇದರಿಂದ ದೇಶದ ಕೃಷಿಕರಿಗೆ ಸಂಪೂರ್ಣ ಮೌಲ್ಯ ಸರಪಣಿಯ ಪ್ರಯೋಜನಗಳು ಲಭಿಸುವಂತಾಗಬೇಕು ಎಂದು ತಿಳಿಸಿದರು ಕೃಷಿ ಆರ್ಥಿಕತೆ ಉತ್ತೇಜನಕ್ಕಾಗಿ ಕೃಷಿ ಉತ್ಪನ್ನ ಸಂಘಟನೆಗಳ ಪಾತ್ರವನ್ನು ಬಲಪದಿಸಬೇಕು ಕೃಷಿ ವ್ಯಾಪಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳುವ ಮೂಲಕ ರೈತರಿಗೆ ಹೆಚ್ಚಿನ ಪ್ರಯೋಜನಗಳು ಲಭಿಸುವಂತೆ ಮಾಡಬೇಕು ಕೃಷಿ ಪದಾರ್ಥಗಳ ರಫ್ತು ಹೆಚ್ಚಿಸಲು ಕೃಷಿ ಉತ್ಪನ್ನ ನಿರ್ದಿಷ್ನ ನಿಗಮಗಳು ಮತ್ತು ಮಂಡಳಿಗಳನ್ನು ಸ್ಥಾಪಿಸುವ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದರು ಕೃಷಿ ಮಾರುಕಟ್ನೆಯಲ್ಲಿ ಸೂಕ್ತ ಸುಧಾರಣೆ ಇಂದಿನ ಅಗತ್ಯವಾಗಿದೆ ಕಾರ್ಯತಂತ್ರ ಮಾರುಕಟ್ಟೆ ಪರಿಸರ ರಿಯಾಯಿತಿ ದರದ ಸಾಲ ಸೌಲಭ್ಯ ವಿಶೇಷ ಕಿಸಾನ್ ಕ್ರೆದಿಟ್ ಕಾರ್ಡ್ ಅಂದೋಲನ ಮತ್ತು ಕೃಷಿ ಉತ್ಪನ್ನಗಳ ಅಂತಾರಾಜ್ಯ ವ್ಯಾಪಾರ ಹೆಚ್ಚಿಸಲು ಸಭೆಯಲ್ಲಿ ಸಮಾಲೋಚನೆ ನಡೆಯಿತು ದೇಶಾದ್ಯಂತ ಕ್ವಷಿ ವಲಯಕ್ಕೆ ಏಕರೂಪ ಶಾಸನಬದ್ದ ಮಾರ್ಗಸೂಚಿಗಳನ್ನು ರೂಪಿಸಬೇಕಿದೆ ಇದರಿಂದ ಕೃಷಿ ವಲಯಕ್ಕೆ ಬಂಡವಾಳ ಮತ್ತು ತಂತ್ರಜ್ಞಾನ ಸೇರ್ಪಡೆ ಮಾಡಲು ಸಾಧ್ಯವಾಗಲಿದೆ ಸಣ್ಣ ಮತ್ತು ಅತಿಸಣ್ಣ ಕೃಷಿಕರ ಹಿತಾಸಕ್ತಿಗಳನ್ನು ಕಾಪಾಡಲು ಹೊಸ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತರಲಾಗುವುದು ಅಗತ್ಯ ಪದಾರ್ಥಗಳ ಕಾಯ್ದಿಗಳನ್ನು ಪುನರ್ ರೂಪಿಸಲಾಗುವುದು ಎಂದು ಪ್ರಧಾನಿ ತಿಳಿಸಿದರು

ದೆಹಲಿಯಲ್ಲಿ ನಿನ್ನೆ ವೆಬಿನಾರ್ ಉದ್ದೇಶಿಸಿ ಮಾತನಾಡಿದ ಅವರು ಎಂಎಸ್ಎಂಇ ವೆಲಯದ ಉತ್ತೇಜನಕ್ಕೆ ಪರಿಹಾರ ಪ್ಯಾಕೇಜ್ ನೀಡುವಂತೆ ಈಗಾಗಲೇ ಪ್ರಧಾನಮಂತ್ರಿ ಮತ್ತು ಹಣಕಾಸು ಸಚಿವರಿಗೆ ಶಿಫಾರಸುಗಳನ್ನು ಕಳುಹಿಸಲಾಗಿದೆ ಎಂದರು ಕೆಲವೇ ದಿನಗಳಲ್ಲಿ ಪರಿಹಾರ ಪ್ಯಾಕೇಜ್ ಪ್ರಕಟವಾಗುವ ನಿರೀಕ್ಷೆ ಇದೆ ಎಂಎಸ್ಎಂಇ ವಲಯದ ಎಲ್ಲಾ ಪಾಲುದಾರರು ಈಗ ಎದುರಾಗಿರುವ ಬಿಕ್ಕಟ್ಟು ನಿವಾರಿಸಿ ಜನರ ಜೀವನಮಟ್ಟ ಸುಧಾರಣೆಗೆ ಏಕೀಕೃತ ಒತ್ತು ನೀಡಬೇಕು ಎಂದು ಕರೆ ನೀಡಿದರು ಕೊರೋನಾ ಸೋಂಕಿನಿಂದ ಎದುರಾಗಿರುವ ಸಂಕಷ್ಟಗಳನ್ನು ಎದುರಿಸಲು ಎಂಎಸ್ಎಂಇ ವಲಯ ಸಕಾರಾತ್ಮಕ ನಡವಳಿಕೆ ಹೊಂದಬೇಕು ಕೊರೋನಾ ಸಮಸ್ಯೆ ಇಡೀ ವಿಶ್ವವನ್ತೇ ವ್ಯಾಪಿಸಿದೆ ಭಾರತದ ಉದ್ಯಮ ರಂಗದ ಪಾಲಿಗೆ ಈಗ ಸುವರ್ಣಾವಕಾಶ ಲಭಿಸಿದೆ ಹೊಸ ಉದ್ಯಮಗಳನ್ನು ಅನ್ಲೇಷಿಸಲು ದೇಶೀಯ ಉದ್ದಿಮೆಶೀಲರಿಗೆ ಇದು ಸಕಾಲ ಎಂದು ತಿಳಿಸಿದರು

ಹಸಿರು ವಲಯದಲ್ಲಿ ಕೆಲವೊಂದು ಸಡಿಲಿಕೆ ಮಾಡಿದ್ದು ಕೆಂಪು ವಲಯದಲ್ಲಿ ಕಟ್ಟುನಿಟ್ಟಿನ ನಿರ್ಬಂಧ ಮುಂದುವರಿಸಿದೆ ಗ್ಬಹ ಸಚಿವಾಲಯ ಶುಕ್ರವಾರ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು ಕೆಂಪು ಹಸಿರು ಮತ್ತು ಕಿತ್ತಳೆ ವಲಯಗಳಾಗಿ ಜಿಲ್ಲೆಗಳನ್ನು ವಿಂಗಡಿಸಿದೆ ಕೊರೋನಾ ಸೋಂಕು ಇಲ್ಲದ ಜಿಲ್ಲೆಗಳನ್ನು ಹಸಿರು ವಲಯ ಎಂದು ಗುರುತಿಸಲಾಗಿದೆ ಸೋಂಕಿನ ಪ್ರಕರಣಗಳು ಹೆಚ್ಚಿರುವ ಪ್ರದೇಶಗಳನ್ನು ಕೆಂಪು ವಲಯ ಹಾಟ್ಸ್ಪಾಟ್ ಎಂದು ಗುರುತಿಸಲಾಗಿದೆ ಹಸಿರು ಮತ್ತು ಕೆಂಪು ವಲಯವಲ್ಲದ ಜಿಲ್ಲೆಗಳನ್ನು ಕಿತ್ತಳೆ ವಲಯ ಎಂದು ಘೋಷಿಸಲಾಗಿದೆ

ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾನವ ಸಂಪನ್ಮೂಲ ಅಭಿವೃದ್ದಿ ಖಾತೆ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಈ ಕ್ಯಾಲೆಂಡರ್ನಲ್ಲಿ ಹಲವಾರು ತಾಂತ್ರಿಕ ವಿಧಾನಗಳು ಮತ್ತು ಸಾಮಾಜಿಕ ಜಾಲತಾಣ ಸಾಧನಗಳ ಮೂಲಕ ಕಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಮೊಬೈಲ್ ರೇಡಿಯೋ ಟಿವಿ ಎಸ್ಎಂಎಸ್ ಮತ್ತಿತರ ಸಾಮಾಜಿಕ ಜಾಲತಾಣ ಸಾಧನಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಶಿಕ್ಷಕ ವ್ಬಂದ ಮತ್ತು ಪೋಷಕರು ಕಲಿಕೆಗೆ ಮುಂದಾಗಬಹುದು

ಕೊರೋನಾ ಸೋಂಕನ್ನು ಸಮರ್ಥವಾಗಿ ನಿಯಂತ್ರಣಕ್ಕೆ ತರುವ ಸಲುವಾಗಿ ಕೇಂದ್ರ ಸರ್ಕಾರ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಮನ್ನಯದೊಂದಿಗೆ ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಾ ಬಂದಿದೆ

ಜನರ ದೈನಂದಿನ ಬದುಕಿಗೆ ತೊಂದರೆಯಾಗದಂತೆ ಕೆಲವೊಂದು ಸಡಿಲಿಕೆಗಳನ್ನು ಮಾಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ

ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರು ನಿನ್ನೆ ಈ ವಿಷಯ ತಿಳಿಸಿದ್ದು ಮೂರು ಪಡೆಗಳ ಮುಂಚೂಣಿ ಯೋಧರು ಹಲವು ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಧನ್ಯವಾದ ಸಲ್ಲಿಸಲಿದ್ದಾರೆ ಸಶಸ್ತ್ರ ಪಡೆಗಳ ಈ ನಿರ್ಧಾರವನ್ನು ಮುಕ್ತಕಂಠದಿಂದ ಸ್ವಾಗತಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಕ್ಷಣಾ ಪಡೆಗಳು ಸದಾ ದೇಶವನ್ನು ಸುರಕ್ಷಿತವಾಗಿ ಕಾಪಾಡುತ್ತಾ ಬಂದಿವೆ ಪ್ರಕೃತಿ ವಿಕೋಪ ಎದುರಾದಾಗಲೂ ದೇಶದ ಜನತೆಯ ರಕ್ಷಣೆಗೆ ನಿಲ್ಲುವ ನಮ್ಮ ಯೋಧರು ಇಂದು ಕೊರೋನಾ ಯೋಧರಿಗೆ ಕೃತಜ್ಞತೆ ಸಲ್ಲಿಸಲು ಮುಂದಾಗಿರುವುದು ಅನನ್ಯವಾದ ಮಾರ್ಗ ಎಂದು ಬಣ್ಣಿಸಿದ್ದಾರೆ ಗ್ಬಹ ಸಚಿವ ಅಮಿತ್ ಶಾ ಅವರು ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಅವರ ನಿರ್ಧಾರವನ್ನು ಶ್ಲಾಘಿಸಿದ್ದಾರೆ

ಕೊರೋನಾ ಸಾಂಕ್ರಾಮಿಕ ರೋಗ ದೇಶಾದ್ಯಂತ ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ವಿಮಾನಗಳ ಹಾರಾಟವನ್ನು ನಿರ್ಬಂಧಿಸಲಾಗಿದೆ ಎಂದು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಸ್ಪಷ್ಟಪಡಿಸಿದೆ